ಕೇಂದ್ರ ಬಜೆಟ್ ಅಧಿವೇಶನದ ಮೊದಲನೇ ದಿನವಾದ ಇಂದು ಸಂಸತ್ತಿನ ಸೆಂಟ್ರಲ್ ಹಾಲ್ ನಲ್ಲಿ ಜಂಟಿ ಅಧಿವೇಶನವನ್ನುದ್ದೇತಿಸಿ ಮಾತನಾಡಿದ ಅವರು ಪ್ರತಿಭಟನೆ ಹೆಸರಿನಲ್ಲಿ ನಡೆಯುವ ಯಾವುದೇ ಹಿಂಸಾಚಾರ ಸಮಾಜದ ಹಾಗೂ ದೇಶವನ್ನು ದುರ್ಬಲಗೊಳಸುತ್ತದೆ ಎಂದರು ನವಭಾರತ ನಿರ್ಮಾಣಕ್ಕಾಗಿ ದೇಶದ ನಾಗರಿಕರು ಆಡಳಿತ ಸರ್ಕಾರಕ್ಷೆ ಜನಾದೇಶ ನೀಡಿದ್ದಾರೆ ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮೂಲಮಂತ್ರವನ್ನು ಅನುಸರಿಸುತ್ತಿದೆ

ದೇಶದ ಆರ್ಥಿಕತೆ ಕುಸಿತಕ್ಕೆ ಪ್ರಸಕ್ತ ಜಾಗತಿಕ ಆರ್ಥಿಕತೆಯ ಮಂದಗತಿ ಶ್ರಮುಖ ಕಾರಣವಾಗಿದೆ ಎಂದು ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಕೆ ಸುಬ್ರಮಣಿಯನ್ ಹೇಳಿದ್ದಾರೆ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಆರ್ಥಿಕ ಸಮೀಕ್ಷೆಯ ಘೋಷವಾಕ್ಯ ಸಂಪತ್ತಿನ ಸೃಷ್ಷಿ ಎಂಬುದಾಗಿದೆ

ವಿತ್ತಿಯ ಕೊರತೆಯ ಗುರಿಯನ್ನು ತಗ್ಗಿಸಬೇಕಾದ ಅಗತ್ಯವಿದೆ ಎಂದು ಪಣಕಾಸು ಮಂತ್ರಿ ಸಮೀಕ್ಷೆಯಲ್ಲಿ ಪ್ರತಿಪಾದಿಸಿದ್ದಾರೆ ವ್ಯಾಪಾರ ವಹವಾಟು ಮತ್ತು ಸ್ಥಿರಾಸ್ತಿ ನೊಂದಣಿ ವ್ಯವಸ್ಥೆ ಮತ್ತಷ್ಟು ಸುಗಮಗೊಂಡು ಇನ್ನು ಹೆಚ್ಚಿನ ಆರ್ಥಿಕ ಸುಧಾರಣೆಗಳಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ಪ್ರಸಕ್ತ ಸಾಲಿನ ಕೇಂದ್ರ ಮುಂಗಡ ಪತ್ರ ನಾಳೆ ಮಂಡನೆಯಾಗಲಿದೆ ಪಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಎರಡನೇ ಬಾರಿಗೆ ಮಂಡಿಸಲಿರುವ ಬಜೆಟ್ ತೀವ್ರ ಕುತೂಹಲ ಸೃಷ್ಷಿಸಿದೆ ಕೇಂದ್ರ ಬಜೆಟ್ ಬಗೆಗಿನ ನಿರೀಕ್ಷೆಗಳ ಕುರಿತು ಬೆಳಗಾವಿಯ ಉದ್ಯಮಿ ಅಶೋಕ್ ಚಂದರಗಿ ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯ ಪಂಚಿಕೊಂಡಿದ್ದಾರೆ

ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕರ್ನಾಟಕದ ಎಲ್ಲಾ ಆಕಾಶವಾಣಿ ಕೇಂದ್ರಗಳು ಸಹಪ್ರಸಾರ ಮಾಡಲಿವೆ

ನಿನ್ನೆ ಅಮಿತ್ ಷಾ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ ಯಡಿಯೂರಪ್ಪ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚಿಸಿದ್ದರು ಇಂದು ಸಂಜೆ ಬೆಂಗಳೂರಿಗೆ ಯಡಿಯೂರಪ್ಪ ವಾಪಾಸ್ ಆಗುವ ಸಾಧ್ಯತೆ ಇದೆ